ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರಿಗೆ ಅವಿಸ್ತರಣೀಯ ಸ್ನಾಗತ ನೀಡಲು ಭಾರತ ಸಂಪೂರ್ಣ ಸದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿಕೆ

ಇಂದು ಮಣ್ಣು ಆರೋಗ್ನ ಕಾರ್ಡ್ ದಿನಾಚರಣೆ

ಕೊರೋನಾ ವೈರಾಣು ಸೋಂಕಿತ ವುಹಾನ್ ನಗರದಿಂದ ಭಾರತೀಯರನ್ನು ಕರೆತರಲು ನಾಳೆ ಚೀನಾಗೆ ತೆರಳಲಿದೆ ಸೇನಾ ವಿಮಾನ

ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಭೇಟ ನೀಡಲು ಇನ್ನೆರಡೇ ದಿನ ಉಳಿದಿರುವ ಹಿನ್ನೆಲೆಯಲ್ಲಿ ಅವರಿಗೆ ಅವಿಸ್ಸರಣೀಯ ಸ್ವಾಗತ ಕೋರಲು ಎಲ್ಲಾ ವ್ವವಸ್ಥೆಗಳು ಸಜ್ಜಾಗಿರುವುದಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ದಾರೆ ಅಧ್ಯಕ್ಷ ಟ್ರಂಪ್ ಅವರ ಈ ಭೇಟಿ ಅಮೆರಿಕ ಮತ್ತು ಭಾರತದ ದ್ವಿಪಕ್ಷೀಯ ಸಂಬಂಧವನ್ನು ಮತ್ತಷ್ಲು ಬಲಪಡಿಸಲಿದೆ ಉಭಯ ದೇಶಗಳು ಪ್ರಜಾಪ್ರಭುತ್ವ ಮತ್ತು ಬಹುತ್ವದ ಬಗ್ಗೆ ಸಮಾನ ಬದ್ಧತೆಯನ್ನು ಹೊಂದಿರುವ ದೇಶಗಳಾಗಿವೆ ಎಂದು ಪ್ರಧಾನಿ ಬಣ್ಣೆಸಿದ್ದಾರೆ ಭಾರತ ಮತ್ತು ಅಮೆರಿಕ ಹಲವು ವಿಷಯಗಳಲ್ಲಿ ಅತ್ನುತ್ತಮ ಸಹಕಾರವನ್ನು ಹೊಂದಿವೆ ಉಭಯ ದೇಶಗಳ ನಡುವಣ ಸುಭದ್ರ ಸ್ನೇಹದಿಂದ ಕೇವಲ ಎರಡೂ ದೇಶಗಳ ನಾಗರಿಕರಿಗೆ ಮಾತ್ರವಲ್ಲ ಇಡೀ ವಿಶ್ವಕ್ಷೆ ಒಳಿತಾಗಲಿದೆ ಎಂದು ನರೇಂದ್ರ ಮೋದಿ ಹೇಳಿದ್ದಾರೆ ಜಮ್ನು ಮತ್ತು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯ ತ್ರಾಲ್ ಪ್ರದೇಶದಲ್ಲಿ ಇಂದು ಬೆಳಗಿನ ಜಾವ ಭದ್ರತಾ ಪಡೆಗಳು ಮತ್ತು ಉಗ್ರರ ನಡುವೆ ನಡೆದ ಗುಂಡಿನ ಚಕಮಕಿಯಲ್ಲಿ ಮೂವರು ಉಗ್ರರನ್ನು ಹತ್ತೆ ಮಾಡಲಾಗಿದೆ ಅಲ್ಲಿಯ ಹಿರಿಯ ಪೊಲೀಸ ಅಧಿಕಾರಿ ಈ ವಿಷಯವನ್ನು ಆಕಾಶವಾಣಿಗೆ ತಿಳಿಸಿದ್ದು ಉಗ್ರರು ಆ ಪ್ರದೇಶದಲ್ಲಿ ಆಡಗಿರುವ ಸುಳಿವಿನ ಆಧಾರದ ಮೇಲೆ ಜಮ್ಮ ಕಾಶ್ಮೀರ ಪೊಲೀಸರು ಸೇನೆ ಹಾಗೂ ಸಿಆರ್ಪಿಎಫ್ ಸಿಬ್ಬಂದಿ ನಿನ್ನೆ ತಡರಾತ್ರಿ ಈ ಜಂಟಿ ಕಾರ್ಯಾಚರಣೆ ನಡೆಸಿದರು ಎಂದು ಮಾಹಿತಿ ನೀಡಿದ್ದಾರೆ ಜಂಟಿ ಭದ್ರತಾ ಪಡೆಯ ಮೇಲೆ ಗುಂಡಿನ ದಾಳ ಆರಂಭಿಸಿದಾಗ ಈ ಚಕಮಕಿ ಆರಂಭವಾಯಿತು ಪತ್ತೆಯಾದ ಉಗ್ರರನ್ನು ಹಿಜ್ಲಲ್ ಮುಜಾಹಿದ್ದೀನ್ ಗುಂಪಿನ ಜಹಂಗೀರ್ ಅಹ್ಲದ್ ವನಿ ಮತ್ತು ಉಜ್ಲೆರ್ ಅಮೀನ್ ಜೈಷ್ ಎ ಮೊಹಮ್ನದ್ ಗುಂಪಿನ ರಾಜ ಉಮರ್ ಎಂದು ಗುರುತಿಸಲಾಗಿದೆ ಇವರೆಲ್ಲಾ ಸ್ಥಳೀಯ ನಿವಾಸಿಗಳು ಎಂದು ಪೊಲೀಸ್ ಅಧಿಕಾರಿ ತಿಳಿಸಿದ್ದಾರೆ ಜಮ್ನು ಮತ್ತು ಕಾಶ್ಮೀರದಲ್ಲಿ ಪಂಚಾಯತಿ ಉಪಚುನಾವಣೆಗಳನ್ನು ಭದ್ರತಾ ಕಾರಣಗಳು ಮತ್ತು ಪ್ರಾದೇಶಿಕ ರಾಜಕೀಯ ಪಕ್ಷಗಳ ನಿರುತ್ತಾಹದ ಹಿನ್ನೆಲೆಯಲ್ಲಿ ಮುಂದೂಡಲಾಗಿದೆ

ಹೊಸ ವೇಳಾಪಟ್ಟಿಯನ್ನು ಇನ್ನು ಪ್ರಕಟಿಬಲ್ಲ ಜಮ್ನು ಮತ್ತು ಕಾಶ್ಮೀರದ ಮುಖ್ಯ ಚುನಾವಣಾಧಿಕಾರಿ ಶ್ಯೆಲೇಂದ್ರ ಕುಮಾರ್ ನಿನ್ನೆ ರಾಜಕೀಯ ಪಕ್ಷಗಳ ನಾಯಕರನ್ನು ಭೇಟಿಯಾಗಿ ಅವರ ಅಭಿಪ್ರಾಯಗಳನ್ನು ಪರಿಶೀಲಿಸಿದರು

ಇನ್ನು ಎರಡು ಮೂರು ವಾರಗಳ ಕಾಲ ಇದನ್ನು ಮುಂದೂಡಲಾಗಿದೆ ಎಂದು ತಿಳಿಸಲಾಯಿತು ಜಮ್ನು ಮತ್ತು ಕಾಶ್ಲೀರದಲ್ಲಿ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಗಳ ಪ್ರಮುಖ ಯೋಜನೆಗಳ ಕಾಮಗಾರಿ ಪ್ರಗತಿಯನ್ನು ಲೆಫ್ಟಿನೆಂಟ್ ಗೌರ್ವನರ್ ಅವರ ಸಲಹೆಗಾರ ಆರ್

ಭಟ್ನಾಗರ್ ಪರಿತೀಲಿಸಿದರು ಪ್ರಧಾನಮಂತ್ರಿಗಳ ಇಲಾಖಾ ಪ್ಯಾಕೇಜ್ ಅಡಿಯಲ್ಲಿ ಈ ಯೋಜನೆಗಳನ್ನು ಹಲವು ಸಂಸ್ವೆಗಳು ಜಮ್ಮು ನಗರದಲ್ಲಿರುವ ಆಡಳಿತ ಕಚೇರಿಯಲ್ಲಿ ಆರಂಭಿಸಿವೆ ಎಲ್ಲಾ ಪ್ರಮುಖ ಯೋಜನೆಗಳ ಕಾಮಗಾರಿ ಪ್ರಗತಿ ಕುರಿತಂತೆ ವಿವರ ಪರಿಶೀಲನೆ ನಡೆಸಲಾಯಿತು ಮತ್ತು ಈ ಕಾಮಗಾರಿಗಳನ್ನು ಚುರುಕುಗೊಳಿಸುವಂತೆ ಸಂಬಂಧಿತ ಸಂಸ್ಥೆಗಳಿಗೆ ಆದೇಶಿಸಲಾಯಿತು ಅಯೋಧ್ವೆಯಲ್ಲಿ ರಾಮಮಂದಿರ ನಿರ್ಮಾಣದ ಜವಾಬ್ದಾರಿ ವಹಿಸಲಾಗಿರುವ ಶ್ರೀ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ದೆಹಲಿಯಲ್ಲಿಂದು ಚೊಚ್ಚಲ ಸಭೆಯನ್ನು ನಡೆಸಲಿದೆ ಕಳೆದ ತಿಂಗಳಷ್ಟೆ ಕೇಂದ್ರ ಸರ್ಕಾರ ಈ ಟ್ರಸ್ಟನ್ನು ರಚಿಸಿದೆ ರಾಮಮಂದಿರ ನಿರ್ಮಾಣ ಆರಂಭದ ದಿನಾಂಕವನ್ನು ಇಂದು ನಡೆಯುವ ಸಭೆಯಲ್ಲಿ ನಿರ್ಧರಿಸುವ ಸಾಧ್ಯತೆ ಇದೆ

ಇಂದು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ

ವೆಂಕಯ್ಯ ನಾಯ್ಡು ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶಿವಾಜಿ ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ ಶಿವಾಜಿ ಮಹಾರಾಜರು ಅಸಾಧರಣ ಧೈರ್ಯ ಶೌರ್ಯ ಜನಕಲ್ಯಾಣ ನೀತಿಗಳು ಪ್ರಗತಿಪರ ದೃಷ್ಟಿಕೋನ ಮಹಿಳೆಯರ ಬಗ್ಗೆ ಗೌರವ ಮೊದಲಾದ ಅಪರೂಪದ ವ್ಯಕ್ತಿತ್ವಕ್ಕೆ ಹೆಸರಾಗಿದ್ದರು ಭಾರತೀಯ ಇತಿಹಾಸದಲ್ಲಿ ಶಿವಾಜಿ ಮಹಾರಾಜರ ಆಳ್ವಿಕೆಯ ಅವಧಿ ಅವಿಸ್ಥರಣೀಯ ಮತ್ತು ಹೆಮ್ಮೆಯ ಅಧ್ಯಾಯವಾಗಿದೆ ಶಿವಾಜಿ ಮಹಾರಾಜರ ಉತ್ಪಷ್ಟ ಗುಣಗಳ ಬಗ್ಗೆ ಯುವ ಪೀಳಗೆಗೆ ತಿಳಿಸುವುದೇ ಅವರಿಗೆ ಅತ್ಯುತ್ತಮ ಶ್ರದ್ಧಾಂಜಲಿಯಾಗಲಿದೆ ಎಂದು ಉಪರಾಷ್ಟಪತಿ ಟ್ವೀಟ್ ಮಾಡಿದ್ದಾರೆ ಶಿವಾಜಿ ಮಹಾರಾಜರು ಭಾರತಮಾತೆಯ ತ್ರೇಷ್ಠ ಪುತ್ರರಲ್ಲಿ ಒಬ್ಬರಾಗಿದ್ದು ಧೈರ್ಯ ಸಹಾನುಭೂತಿ ಮತ್ತು ಉತ್ತಮ ಆಡಳಿತಕ್ಕೆ ಮತ್ತೊಂದು ಹೆಸರಾಗಿದ್ದರು ಅವರ ಜೀವನವೇ ಕೋಟ್ಕಂತರ ಜನರಿಗೆ ಸ್ಪೂರ್ತಿದಾಯಕ ಎಂದು ಶ್ರಧಾನಮಂತ್ರಿ ತಮ್ಮ ಟ್ವಟರ್ ಸಂದೇಶದಲ್ಲಿ ಗೌರವ ಸಲ್ಲಿಸಿದ್ದಾರೆ ಛತ್ತಪತಿ ಶಿವಾಜಿ ಮಹಾರಾಜರು ಅತ್ಯುತ್ನಪ್ಪ ಹೋರಾಟಗಾರ ಹಾಗೂ ವಿಶ್ವದ ಆದರ್ಶನೀಯ ಅರಸರ ಪೈಕಿ ಒಬ್ಬರಾಗಿದ್ದರು ಶತಶತಮಾನಗಳ ನಂತರವೂ ಅವರು ಜನರಿಗೆ ಆದರ್ಶಪ್ರಾಯರಾಗಿದ್ದಾರೆ ಎಂದು ಸಮಾಚಾರ ಮತ್ತು ಪ್ರಸಾರ ಖಾತೆಯ ಸಚಿವ ಪ್ರಕಾಶ್ ಜಾವಡೇಕರ್ ಸಂದೇಶ ನೀಡಿದ್ದಾರೆ ಇಂದು ದೇಶಾದ್ಯಂತ ಮಣ್ಣು ಆರೋಗ್ಯ ಕಾರ್ಡ್ ದಿನ ಆಚರಿಸಲಾಗುತ್ತಿದೆ

ಮಣ್ಣಿನಲ್ಲಿರುವ ಪೌಷ್ಠಿಕಾಂಶ ಕೊರತೆಯನ್ನು ನಿವಾರಿಸುವ ಉದ್ದೇಶದಿಂದ ಪ್ರತಿ ಎರಡು ವರ್ಷಗಳಗೊಮ್ಮೆ ರೈತರಿಗೆ ಮಣ್ಣು ಆರೋಗ್ಯ ಕಾರ್ಡ್ಗಳನ್ನು ಒದಗಿಸುವ ಯೋಜನೆಯನ್ನು ಉದ್ಘಾಟಿಸಿದ್ದರು ರೈತರು ಸುಸ್ಥಿರ ಕೃಷಿಯಲ್ಲಿ ತೊಡಗುವ ಹಾಗೂ ಹೆಚ್ಚುವರಿ ಆದಾಯ ಗಳಿಸುವ ಉದ್ದೇತವನ್ನು ಇದು ಒಳಗೊಂಡಿದೆ ಯೋಜನೆ ಜಾರಿಗೊಳಿಸಿದ ಸಂದರ್ಭದಲ್ಲಿ ಮಾತನಾಡಿದ ಮೋದಿ ರೈತರು ಮಣ್ಣಿನ ಆರೋಗ್ಯದ ಸ್ಥಿತಿಗತಿ ಬಗ್ಗೆ ತಿಳಿದುಕೊಂಡಿರಬೇಕು ಮಣ್ಣಿನಲ್ಲಿ ಸತ್ವ ಇಲ್ಲದಿದ್ದರೆ ಉತ್ತಮ ಇಳುವರಿ ಪಡೆಯಲು ಸಾಧ್ಯವಿಲ್ಲ ಎಂದು ಪ್ರತಿಪಾದಿಸಿದ್ದರು ಚೀನಾ ದೇಶದಲ್ಲಿ ಕೊರೋನಾ ವೈರಾಣು ಸೋಂಕು ತೀವ್ರವಾಗಿ ಹೆಚ್ಚಾಗುತ್ತಿರುವ ವುಹಾನ್ ನಗರದಲ್ಲಿ ನೆಲೆಸಿರುವ ಭಾರತೀಯರನ್ನು ಕರೆತರಲು ಕೇಂದ್ರ ಸರ್ಕಾರ ಅಲ್ಲಿಗೆ ಮಿಲಿಟರಿ ವಿಮಾನವನ್ನು ಕಳುಹಿಸಲು ನಿರ್ಧರಿಸಿದೆ

ಆದರೆ ಅವರ ನಿಕಟ ಸ್ಪರ್ಧಿ ಅಬ್ಲುಲ್ಲಾ ಅಬ್ಲುಲ್ಲಾ ಈ ಫಲಿತಾಂಶವನ್ನು ತಿರಸ್ತರಿಸಿದ್ದು ತಾವೇ ಗೆದ್ದಿರುವುದಾಗಿ ಘೋಷಿಸಿಕೊಂಡಿದ್ದಾರೆ ತಾವು ಎಲ್ಲರನ್ನೊಳಗೊಂಡ ಸರ್ಕಾರ ರಚಿಸುವುದಾಗಿಯೂ ಹೇಳಿಕೊಂಡಿದ್ದಾರೆ

ಬ್ರಿಟನ್ಗೆ ಪ್ರತಿಭಾವಂತ ಜನರಿಗೆ ಮಾತ್ರ ಪ್ರವೇಶ ನೀಡುವ ನೂತನ ಪಾಯಿಂಟ್ ಆಧಾರಿತ ವಿಸಾ ವ್ಲವಸ್ನೆಯನ್ನು ಆರಂಭಿಸಲಾಗುವುದು ಎಂದು ಅಲ್ಲಿಯ ಗ್ರ್ವಹ ಕಾರ್ಯದರ್ಶಿ ಪ್ರೀತಿ ಪಟೇಲ್ ಪ್ರಕಟಿಸಿದ್ದಾರೆ ಭಾರತ ಸೇರಿದಂತೆ ವಿಶ್ವದ ಹಲವು ದೇಶಗಳಿಂದ ಪ್ರತಿಭಾವಂತ ಮತ್ತು ಅತ್ಯುತ್ತಮ ಅಭ್ವರ್ಥಿಗಳನ್ನು ಬ್ರಿಟನ್ಗೆ ಬರಮಾಡಿಕೊಳ್ಳುವ ಉದ್ದೇಶದಿಂದ ಈ ವ್ವವಸ್ಥೆಯನ್ನು ಆರಂಭಿಸಲಾಗಿದೆ ಉನ್ನತ ಶಿಕ್ಷಣವಿಲ್ಲದ ಮತ್ತು ಕುಶಲರಲ್ಲದ ವಲಸಿ ಕಾರ್ಮಿಕರ ಸಂಖ್ವೆಯನ್ನು ನೂತನ ವ್ಣವಸ್ಥೆ ಗಮನಾರ್ಹವಾಗಿ ತಗ್ಗಿಸಲಿದೆ ಎಂದು ಭಾರತ ಮೂಲದ ಪ್ರೀತಿ ಪಟೇಲ್ ತಿಳಿಸಿದ್ದಾರೆ

ಚೀನಾದಲ್ಲಿ ಕೊರೋನಾ ವೈರಾಣು ಸೋಂಕು ತೀವ್ರಗೊಂಡಿರುವ ಹಿನ್ನೆಲೆಯಲ್ಲಿ ಅಲ್ಲಿಂದ ಕಚ್ಚಾ ಸಾಮಗ್ರಿಗಳ ಪೂರೈಕೆ ಬಾದಿತರಾಗಿರುವ ಬಗ್ಗೆ ಸಮಾಲೋಚಿಸಲು ಹಣಕಾಸು ಮಂತ್ರಿ ನಿರ್ಮಾಲಾ ಸೀತಾರಾಮನ್ ಇಂದು ಹಲವು ಇಲಾಖೆಗಳ ಕಾರ್ಯದರ್ಶಿಗಳೊಂದಿಗೆ ಸಭೆ ನಡೆಸಲಿದ್ದಾರೆ ನಿನ್ನೆ ಸಂಜೆ ಸಚಿವರು ಕೈಗಾರಿಕೆಗಳು ಮತ್ತು ಇತರ ಇಲಾಖೆಗಳ ಉನ್ನತಾಧಿಕಾರಿಗಳೊಂದಿಗೆ ಸಭೆ ನಡೆಸಿ ಕೊರೋನಾ ವ್ಲೆರಾಣು ಸೋಂಕು ವ್ಲಾಪಕಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಭಾರತದ ವಹಿವಾಟನ ಮೇಲೆ ಆಗುತ್ತಿರುವ ಪರಿಣಾಮಗಳನ್ನು ಪರಿಶೀಲಿಸಿದರು ಇಂದು ಕಾರ್ಯದರ್ತಿಗಳೊಂದಿಗೆ ಸಭೆ ನಡೆಸಿದ ನಂತರ ಪ್ರಧಾನಮಂತ್ರಿ ಕಾರ್ಯಾಲಯದ ಅಧಿಕಾರಿಗಳೊಂದಿಗೂ ಸಭೆ ನಡೆಸಿ ಮುಂದಿನ ಕ್ರಮದ ಬಗ್ಗೆ ಶೀಘದಲ್ಲೇ ಪ್ರಕಟಿಸುವುದಾಗಿ ಸಚಿವರು ತಿಳಿಸಿದ್ದಾರೆ